ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಇಆರ್ಟ ಸುರಕ್ಷತಾ ಫಟಕ ಅಳವಡಿಸಲು ಸಂಪುಟ ತೀರ್ಮಾನ ಸಚಿವ ಜೆ

ಮಾಧುಸ್ವಾಮಿ

ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಉಪರಾಷ್ಟಪತಿ ಸೇರಿದಂತೆ ಗಣ್ಯರ ಗೌರವ ನಮನ

ಈರುಳ್ಳಿ ರಫ್ತಿಗೆ ತಕ್ಷಣದಿಂದಲೇ ನಿರ್ಬಂಧ ಬೆಲೆ ನಿಯಂತ್ರಣ ಹಿನ್ನೆಲೆಯಲ್ಲಿ ಕ್ರಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಇಆರ್ಟ ಸುರಕ್ಷತಾ ತ್ರಮಗಳನ್ನು ಅಳವಡಿಸಲು ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡಿದೆ ಬೆಂಗಳೂರಿನಲ್ಲಿಂದು ಸಚಿವ ಸಂಪಟ ಸಭೆಯ ಬಳಿಕ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಜೆ

ಮಾಧುಸ್ವಾಮಿ ಸುದ್ದಿಗಾರರಿಗೆ ಈ ಕುರಿತು ವಿವರ ನೀಡಿದರು

ವಿಶ್ವೇಶ್ವರಯ್ಯ ಅವರ ಜನ್ದಿನದ ಅಂಗವಾಗಿ ಅವರು ಓದಿದ ಚಿಕ್ಕಬಳ್ಳಾಪುರ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು

ಚಿಕ್ಕಬಳ್ಳಾಮರ ಜಿಲ್ಲಾಡಳಿತ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ತೋಟಗಾರಿಕಾ ಇಲಾಖೆಯ ಸಂಯುಕ್ತ ಆಶಯದಲ್ಲಿ ಹುಟ್ಟುಹಬ್ಬ ಕಾರ್ಯತ್ರಮ ಏರ್ಪಡಿಸಲಾಗಿತ್ತು

ಅವರ ಹುಟ್ಟೂರಾದ ಮುದ್ಗೇನಹಳ್ಳಿಯ ಅವರ ಸಮಾಧಿಗೆ ಸಾರ್ವಜನಿಕರು ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದರು ವಿಶ್ವೇಶ್ವರಯ್ಯ ಅವರ ಜನ್ನದಿನವನ್ನು ಇಂದು ದೇಶಾದ್ವಂತ ಇಂಜಿನಿಯರ್ಗಳ ದಿನವಾಗಿಯೂ ಆಚರಿಸಲಾಗುತ್ತಿದೆ ವಿಶ್ವೇಶ್ವರಯ್ಯ ಅವರು ಅತ್ಯುತ್ತಮ ಇಂಜಿನಿಯರ್ ಅಲ್ಲದೆ ಆಡಳಿತಗಾರರೂ ಆಗಿದ್ದರು ಅವರು ಮೈಸೂರಿನ ಕೃಷ್ಣರಾಜ ಸಾಗರ ಅಣಿಕಟ್ಟೆಯ ನಿರ್ಮಾತ್ಯ ಸಹ ಆಗಿದ್ದಾರೆ ಕರ್ನಾಟಕವಲ್ಲದೆ ಆಂಧಪ್ರದೇಶ ಮತ್ತು ತೆಲಂಗಾಣದಲ್ಲೂ ಅನೇಕ ಪ್ರಮುಖ ಯೋಜನೆಗಳ ಅನುಷ್ಠಾನದಲ್ಲಿ ಸರ್

ವಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸಮುದ್ರ ನೀರಿನಿಂದ ವಿಶಾಖಪಟ್ಟಣಂ ಬಂದರಿನಲ್ಲಿ ಮಣ್ಣು ಸವೆತ ತಡೆಗೆ ಅವರು ಪರಿಹಾರ ಕಲ್ಪಿಸಿದ್ದರು ಅಲ್ಲದೆ ಹೈದರಾಬಾದ್ನಲ್ಲಿ ಶ್ರವಾಹ ತಡೆಗೂ ಯಶ್ವಿ ಯೋಜನೆ ಜಾರಿಗೊಳಿಸಿದ್ದರು ದೇಶದಲ್ಲಿ ನಿರ್ಮಾಣ ವಲಯದ ಪ್ರಗತಿಗೆ ಅಪಾರ ಕೊಡುಗೆ ನೀಡುತ್ತಿರುವ ಇಂಜಿನಿಯರುಗಳ ಸಮುದಾಯಕ್ಕೆ ಅಭಿನಂದನೆಗಳು ಎಂದು ಉಪರಾಷ್ಟಪತಿ ಎಂ

ಗೃಹ ಸಚಿವ ಅಮಿತ್ ಶಾ ಕೇಂದ್ರದ ಹಲವು ಸಚಿವರು ಟ್ನೀಟ್ ಮಾಡಿದ್ದಾರೆ

ವಿ ಜನ್ನದಿನದ ಅಂಗವಾಗಿ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳು ವಿವಿಧ ಸಂಸ್ವೆಗಳು ಹಾಗೂ ಶೈಕ್ಷಣಿಕ ಸಂಸ್ವೆಗಳು ಹಲವಾರು ಕಾರ್ಯಕ್ರಮ ಮತ್ತು ಸ್ವರ್ಧೆಗಳನ್ನು ಆಯೋಜಿಸಿವೆ ನಟ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಮತ್ತು ಅಪ್ರತಿಮ ಕಲಾವಿದರಾಗಿದ್ದು ಅವರ ಸ್ಥಾರಕ ನಿರ್ಮಾಣಕ್ಕೆ ಸರ್ಕಾರ ಎಲ್ಲಾ ಸಹಕಾರ ನೀಡಲಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಡಿ ಕೋಟೆ ರಸ್ತೆಯ ಹುಯಿಲಾಳು ಬಳಿ ನಿರ್ಮಾಣವಾಗಲಿರುವ ಸ್ಮಾರಕಕ್ಕೆ ವಿಡಿಯೋ ಕಾಸ್ಫರೆನ್ಸ್ ಮೂಲಕ ಶಂಕು ಸ್ಮಾಪನೆ ನೆರವೇರಿಸಿ ಅವರು ಮಾತನಾಡಿದರು

ಕೇಂದ್ರ ಸರ್ಕಾರದ ಈ ಆದೇತ ನಿನ್ನೆ ಹೊರ ಬಿದ್ದಿದ್ದು ಎಲ್ಲಾ ವಿಧದ ಈರುಳ್ಳಗೂ ಇದು ಅನ್ವಯವಾಗಲಿದೆ ದೇತದ ಮಾರುಕಟ್ಟೆಗಳಲ್ಲಿ ಈರುಳ್ಳ ದಾಸ್ತಾನು ಲಭ್ದತೆಯನ್ನು ಹೆಚ್ಚಿಸಿ ದೆಲೆ ನಿಯಂತ್ರಿಸುವ ಉದ್ದೇಶದಿಂದ ಈ ಆದೇಶ ನೀಡಲಾಗಿದೆ ಎಂದು ವಿದೇಶಿ ವಹಿವಾಟು ಇಲಾಖೆಯ ಮಹಾ ನಿರ್ದೇಶಕರು ಅಧಿಸೂಚನೆಯಲ್ಲಿ ವಿವರಿಸಿದ್ದಾರೆ ಕೇಂದ್ರ ವಾಣಿಜ್ಞ ಸಚಿವಾಲಯದ ವ್ಯಾಪ್ತಿಗೆ ಸೇರಿದ ಈ ಇಲಾಖೆ ರಫ್ತು ಮತ್ತು ಆಮದು ಸಂಬಂಧಿ ವಿಷಯಗಳನ್ನು ನೋಡಿಕೊಳ್ಳುತ್ತದೆ

ಬೆಳ್ತಂಗಡಿ ತಾಲೂಕು ಅತಿ ಹೆಚ್ಚು ಗ್ರಾಮಗಳನ್ನು ಹೊಂದಿರುವುದರಿಂದ ಹೆಚ್ಚನ ಅನುದಾನ ಒದಗಿಸಲಾಗುವುದು ರಸ್ತೆಗಳ ಅಭಿವೃದ್ಧಿಗೆ ಜನರು ಸ್ವಯಂ ಪ್ರೇರಣೆಯಿಂದ ಜಾಗ ಬಿಟ್ಟು ಕೊಡ ಬೇಕು ಎಂದು ಅವರು ಮನವಿ ಮಾಡಿದರು ಪುಂಜಾಲಕಟ್ಟೆ ಚಾರ್ಮಾಡಿ ರಾಷ್ಟೀಯ ಹೆದ್ದಾರಿಯನ್ನು ಶೀಘ ಚತುಷ್ಪಥ ರಸ್ತೆಯನ್ನಾಗಿ ಅಭಿವೃದ್ಧಿ ಪಡಿಸಲಾಗುವುದು ಇದರಿಂದ ಧರ್ಮಸ್ಥಳ ಸೇರಿದಂತೆ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರಗಳಿಗೆ ಬರುವ ಭಕ್ತರಿಗೆ ಅನುಕೂಲವಾಗಲಿದೆ ಎಂದು ನಳೀನ್ ಕುಮಾರ್ ಕಟೀಲ್ ಹೇಳಿದರು

ಪಾಟೀಲ್ ತಿಳಿಸಿದ್ದಾರೆ

ಹೇಮಂತ್ಕುಮಾರ್ ಹೇಳಿದ್ದಾರೆ ಮೈಸೂರಿನಲ್ಲಿಂದು ರಾಷ್ಷೀಯ ಸೇವಾ ಯೋಜನಾ ಕೋಶ ಕರ್ನಾಟಕ ಜಾನಪದ ವಿಶ್ವ ವಿದ್ಯಾಲಯ ಮತ್ತು ಮೈಸೂರು ವಿಶ್ವ ವಿದ್ಯಾಲಯ ವತಿಯಿಂದ ಹಮ್ಹಿಕೊಂಡಿದ್ದ ಸಂವಿಧಾನ ಓದು ರಾಜ್ಞಮಟ್ಟದ ಆನ್ಲೈನ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಜನಸಂಖ್ಯೆ ಹೆಚ್ಚಳ ನಿರುದ್ದೋಗ ಭಯೋತ್ಪಾದನೆ ಬಡತನ ಜಾತಿ ಅಸಮಾನತೆ ಸಮಸ್ಥೆಗಳ ನಿವಾರಣೆಗೂ ಸಂವಿಧಾನದಲ್ಲಿ ಪರಿಹಾರವಿದೆ ಹೀಗಾಗಿ ಸಂವಿಧಾನವನ್ನು ಮತ್ತು ಅದರ ತಿರುಳನ್ನು ಪ್ರತಿಯೊಬ್ಬರೂ ಅರಿಯಬೇಕು ಎಂದು ಸಲಹೆ ಮಾಡಿದರು

ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕ ಜೆ ಸೋಮಶೇಖರ್ ಮಾತನಾಡಿ ಜಗತ್ತಿನಲ್ಲಿ ಭಾರತದ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿದೆ ಸೌಹಾರ್ದತೆಯ ಸಮಾಜ ನಿರ್ಮಾಣಕ್ಕೆ ಸಂವಿಧಾನದ ಜಾಗೃತಿ ಬಹಳ ಮುಖ್ಯ ಎಂದು ಹೇಳಿದರು